ಕುಮಾರಸ್ವಾಮಿ ವಿಶ್ವಾಸಮತಯಾಚನೆ

ವಿಧಾನಪರಿಷತ್ನಲ್ಲಿ ಗೊಂದಲಮಯ ವಾತಾವರಣ ಕಲಾಪ ನಾಳೆಗೆ ಮುಂದೂಡಿಕೆ

ಸದನ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಗಿದೆ ಸಭೆಯ ಬಳಕ ಸದನ ಸಮಾವೇಶಗೊಂಡಾಗ ಕಲಾಪ ಸಲಹಾ ಸಮಿತಿಯ ನಿರ್ಧಾರವನ್ನು ಸಭಾಧ್ಯಕ್ಷ ರಮೇಶ್ ಕುಮಾರ್ ಪ್ರಕಟಿಸಿದರು

ಇದಕ್ಕೆ ಪ್ರತಿಪಕ್ಷದವರು ಒಪ್ಪಿಗೆ ಸೂಚಿಸಿದ್ದಾರೆ ಸಭಾನಾಯಕರು ಅಂದು ವಿಶ್ವಾಸ ಮತ ನಿರ್ಣಯ ಮಂಡಿಸಲಿದ್ದಾರೆ ಪ್ರತಿಪಕ್ಷನಾಯಕ ಯಡಿಯೂರಪ್ಪ ಅವರ ಮನವಿ ಮೇರೆಗೆ ಗುರುವಾರದವರೆಗೂ ಯಾವುದೇ ರೀತಿಯ ಸದನ ಕಲಾಪಗಳನ್ನು ನಡೆಸಲು ನಿರ್ಧರಿಸಲಾಗಿದೆ ಕಲಾಪ ನಡೆದರೂ ಬಿಜೆಪಿ ಸದಸ್ಟರು ಭಾಗವಹಿಸದಿರಲು ನಿರ್ಧರಿಸಿದ್ದಾರೆ ಈ ಹಿನ್ನಲೆಯಲ್ಲಿ ಅಲ್ಲಿಯವರೆಗೂ ಕಲಾಪ ನಡೆಸುವುದಿಲ್ಲ ಎಂದು ಸದನದ ಗಮನಕ್ಕೆ ತಂದು ಗುರುವಾರದವರೆಗೂ ಮುಂದೂಡಿದರು

ಕಲಾಪ ಆರಂಭಗೊಳ್ಳುವ ಮುನ್ನ ಸಭಾಧ್ವಕ್ಷ ರಮೇಶ್ ಕುಮಾರ್ ಅಧ್ವಕ್ಷತೆಯಲ್ಲಿ ಕಲಾಪ ಸಲಹಾ ಸಮಿತಿ ಸಭೆ ನಡೆಯಿತು ಸಭೆಯಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ

ಪರಮೇಶ್ವರ್ ಪ್ರತಿಪಕ್ಷನಾಯಕ ಬಿ ಎಸ್ ಯಡಿಯೂರಪ್ಪ ಉಪಸ್ಟಿತರಿದ್ದರು ಸಭೆಯಲ್ಲಿ ಇಂದೇ ವಿಶ್ವಾಸಮತಯಾಚನೆಗೆ ಅವಕಾಶ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಯಡಿಯೂರಪ್ಪ ಒತ್ತಾಯಿಸಿದರು ಸಭೆಯ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಗುರುವಾರ ವಿಶ್ವಾಸಮತಯಾಚನೆಗೆ ಸಭಾಧ್ಯಕ್ಷರು ಅವಕಾಶ ನೀಡಿದ್ದು ಇದಕ್ಕೆ ನಾವು ಕೂಡ ಒಪ್ಪಿಗೆ ಸೂಚಿಸಿದ್ದೇವೆ ಅಲ್ಲಿಯವರೆಗೂ ಸದನದ ಕಲಾಪಗಳು ನಡೆಯಬಾರದೆಂಬುದು ತಮ್ಮ ಪಕ್ಷದ ವಾದವಾಗಿದೆ ವಿಶ್ವಾಸಮತಯಾಚನೆ ಆಗುವವರೆಗೂ ಯಾವುದೇ ಬೇಡಿಕೆಗಳ ಮೇಲೆ ಚರ್ಚೆ ನಡೆಯುವುದು ಸರಿಯಲ್ಲ ಎಂದು ಹೇಳಿದರು ಮತ್ತೊಂದೆಡೆ ಬೆಂಗಳೂರಿನ ಖಾಸಗಿ ಹೊಟೇಲ್ವೊಂದರಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ನಡೆಯಿತು ಮೈತ್ರಿಕೂಟ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಭಾಗವಹಿಸಿದ್ದರು ಇತ್ತೀಚನ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೈತ್ರಿಕೂಟ ಸರ್ಕಾರದ ಮುಂದುವರಿಕೆ ಕುರಿತು ಚರ್ಚೆ ನಡೆಸಲಾಯಿತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಆರ್

ದೇಶಪಾಂಡೆ ಸರ್ಕಾರದ ಅಳಿವು ಉಳಿವು ಸದನದಲ್ಲಿ ತೀರ್ಮಾನವಾಗಲಿದೆ ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಪಕ್ಷದ ನಾಯಕರು ಸಮಾಲೋಚನೆ ನಡೆಸಿದ್ದು ಅವರು ರಾಜೀನಾಮೆ ವಾಪಸ್ ಪಡೆಯುವ ವಿಶ್ವಾಸವಿದೆ ಎಂದರು ಈ ಮಧ್ಯೆ ತಮ್ಮ ರಾಜೀನಾಮೆಯನ್ನು ವಿಧಾನಸಭಾ ಅಧ್ಯಕ್ಷ ಕೆ

ರಮೇಶ್ ಕುಮಾರ್ ಅಂಗೀಕರಿಸುತ್ತಿಲ್ಲ ಎಂದು ಆರೋಪಿಸಿ ಮತ್ತೆ ಐವರು ಕಾಂಗ್ರೆಸ್ ಶಾಸಕರು ಸಲ್ಲಿಸಿರುವ ಅರ್ಜಿಯನ್ನು ಸುಪ್ರೀಂಕೋರ್ಟ್ ನಾಳೆ ಕೈಗೆತ್ತಿಕೊಳ್ಳಲಿದೆ ಶಾಸಕರಾದ ಆನಂದ್ ಸಿಂಗ್ ಕೆ ಸುಧಾಕರ್ ಮುನಿರತ್ನ ರೋಷನ್ ಬೇಗ್ ಮತ್ತು ಎಂ ಟಿ

ನಾಗರಾಜ್ ಕಳೆದ ಶನಿವಾರ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ್ದರು

ರಾಜ್ಯ ಸಮಿತ್ರ ಸರ್ಕಾರ ಅಲ್ಪಮತಕ್ಕೆ ಕುಸಿದ್ದು ಸಚಿವರು ರಾಜೀನಾಮೆ ನೀಡಿರುವ ಹಿನ್ನಲೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಕ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಬಾರದು ಎಂದು ಪ್ರತಿಪಕ್ಷ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಗೊಂದಲಮಯ ವಾತಾವರಣ ಉಂಟಾಗಿ ಕಲಾಪವನ್ನು ನಾಳೆಗೆ ಮುಂದೂಡಿದ ಪ್ರಸಂಗ ವಿಧಾನಪರಿಷತ್ತಿನಲ್ಲಿಂದು ನಡೆಯಿತು ಕಲಾಪ ಆರಂಭವಾಗುತ್ತಲೇ ಉಪ ಸಭಾಪತಿ ಎಸ್

ಧರ್ಮೇಗೌಡ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ಈ ವೇಳೆ ತೀವ್ರ ವಿರೋಧ ವ್ಯಕ್ತ ಪಡಿಸಿದ ಪ್ರತಿಪಕ್ಷ ಸದಸ್ಯರು ರಾಜ್ಯಸರ್ಕಾರದ ಎಲ್ಲ ಸಚಿವರು ರಾಜೀನಾಮೆ ನೀಡಿರುವಾಗ ಪ್ರಕ್ನೋತ್ತರ ಕಲಾಪ ನಡೆಸುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು ಆಡಳಿತ ಪಕ್ಷದ ಜಯಮಾಲಾ ಸಾ

ಪಾಟೀಲ್ ತಮ್ಮ ರಾಜೀನಾಮೆ ಇನ್ನೂ ಅಂಗೀಕಾರಗೊಂಡಿಲ್ಲ ಸಚಿವರಾಗಿ ಮುಂದುವರೆದಿದ್ದಿವೆ ತಾವು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು ಎಂದು ಹೇಳಿದರು ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಕರ ನಡುವೆ ಮಾತಿನ ಚಕಮಕಿ ನಡೆದು ತೀವ್ರ ಗದ್ದಲ ಉಂಟಾಯಿತು ಸಭಾಪತಿಗಳು ಕಲಾಪವನ್ನು ಕೆಲ ಕಾಲ ಮುಂದೂಡಿದರು

ಸರ್ಕಾರ ಬಹುಮತ ಕಳೆದುಕೊಂಡಿದೆ ಕಲಾಪವನ್ನು ನಡೆಸುವ ಅಗತ್ತವೇನಿದೆ ಎಂದು ಪ್ರಕ್ನಿಸಿದರು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಗದ್ದಲಮಯ ವಾತಾವರಣದಿಂದ ಸಭಾಪತಿಗಳು ಸದನ ಕಲಾಪವನ್ನು ನಾಳೆಗೆ ಮುಂದೂಡಿದರು

ಬಿಜೆಪಿಯ ಹಿರಿಯ ಮುಖಂಡರು ಮಾರ್ಗದರ್ಶಕರೂ ಆಗಿದ್ದ ಕರ್ನಾಟಕ ಕೇಸರಿ ಎಂದೇ ಖ್ಯಾತರಾಗಿದ್ದ ಜಗನ್ನಾಥ ರಾವ್ ಜೋಷಿ ಯವರ ಪುಣ್ಕತಿಥಿ ಪ್ರಯುಕ್ತ ರಾಜ್ಯ ಬಿಜೆಪಿ ಕಚೇರಿಯ ಜಗನ್ನಾಥ ಭವನದಲ್ಲಿಂದು ಜೋಷಿಯವರ ಪುತ್ಪಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು

ಎಲ್ ಸಂತೋಷ್ ಹಾಗೂ ಹಲವು ಮುಖಂಡರು ಜೋಷಿಯವರ ಮತ್ತಳಿಗೆ ಗೌರವ ನಮನ ಸಲ್ಲಿಸಿ ಸಂಘಟನೆಗೆ ನೀಡಿರುವ ಅವರ ಕೊಡುಗೆಯನ್ನು ಸ್ಥರಿಸಿಕೊಂಡರು

ಉಡಾವಣಾ ವಾಹಕದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದೆ ಎಂದು ಇಸ್ತೋ ಸಹಾಯಕ ನಿರ್ದೇಶಕ ಬಿ ಆರ್ ಗುರುಪ್ರಸಾದ್ ಸ್ಪಷ್ಟಪಡಿಸಿದ್ದು ಪರಿಷ್ಕತ ಉಡಾವಣಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸುವುದಾಗಿ ತಿಳಿಸಿದರು ಶ್ರೀಹರಿಕೋಟಾದ ಸತೀಶಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಆರ್ಬಿಟರ್ ಲ್ಯಾಂಡರ್ ಹಾಗೂ ರೋವರ್ ಮೂರನ್ನೂ ಒಳಗೊಂಡ ಬಾಹ್ವಾಕಾಶ ನೌಕೆಯನ್ನು ಉಡಾವಣೆಗೆ ಸಿದ್ದಪಡಿಸಲಾಗಿತ್ತು

ಇದುವರೆಗೆ ರಷ್ಯಾ ಅಮೆರಿಕ ಮತ್ತು ಚೀನಾ ದೇಶಗಳು ಮಾತ್ರ ಈ ಮಹತ್ವದ ಸಾಧನೆಯನ್ನು ಮಾಡಿವೆ ಸ್ಕಿಲ್ ಇಂಡಿಯಾ ಅಭಿಯಾನದ ನಾಲ್ಕನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ ಈ ಪ್ರಯುಕ್ತ ದೇಶಾದ್ಯಂತ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನವದೆಹಲಿಯಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹಸಚಿವ ಅಮಿತ್ ಶಾ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರುಗಳಾದ ನಿರ್ಮಲಾ ಸೀತಾರಾಮನ್ ನರೇಂದ್ರ ಸಿಂಗ್ ತೋಮರ್ ರವಿಶಂಕರ್ ಪ್ರಸಾದ್ ರಮೇಶ್ ಮೋಖಿಯಾಲ್ ನಿಶಾಂಕ್ ಮಹೇಂದ್ರನಾಥ್ ಪಾಂಡೆ ಹಾಗೂ ಆರ್

ರಾಜ್ಜ ರೈತ ಸಂಘದ ಕಾರ್ಕಕರ್ತರು ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಹಬೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ನಗರ ಸ್ವಚ್ನತೆ ಕಾಪಾಡುವುದು ಪ್ರತಿನಾಗರಿಕನ ಜವಾಬ್ದಾರಿ ಎಂದು ಪಾಲಿಕೆ ಸ್ನಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ತಿಳಿಸಿದರು ತುಮಕೊರಿನಲ್ಲಿಂದು ಸ್ನಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ಅನುಷ್ಟಾನಗೊಳಿಸುತ್ತಿರುವ ನಗರ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಹಮ್ನಿಕೊಂಡಿದ್ದ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು

ಉತ್ತರ ಒಳನಾಡಿನ ಅನೇಕ ಹಾಗೂ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ

ಮನ್ನೂಚನೆಯಂತೆ ಕರಾವಳಿಯ ಬಹುತೇಕ ದಕ್ಷಿಣ ಒಳನಾಡಿನ ಅನೇಕ ಉತ್ತರ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ

ಸಂಚಾರ ನಿಯಮಗಳ ಉಲ್ಲಂಘನೆಗೆ ದಂಡ ಹೆಚ್ಚಳ ರಸ್ತೆ ಸುರಕ್ಷತೆ ವಿಮೆ ಸಂಬಂಧಿತ ಅಹವಾಲುಗಳ ಇತ್ಯರ್ಥ ಸೇರಿದಂತೆ ಹಲವು ಮಾರ್ಪಾಡುಗಳನ್ನು ಉದ್ವೇಶಿತ ಮಸೂದೆ ಒಳಗೊಂಡಿದೆ